ಿ ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನಗಳ ಕಾಲ ಭಾರೀ ಮಳೆ ಬೀಳುವ ಮನ್ನೂಚನೆ ತಗ್ಗು ಪ್ರದೇಶಗಳಲ್ಲಿರುವ ಸಾರ್ವಜನಿಕರಿಗೆ ಮುನೈಚರಿಕೆ ಿ ಸಕ್ಕರೆ ಉತ್ವಾದನೆಯ ನಿರ್ವಹಣೆಗಾಗಿ ಸಮಗ್ರ ನೀತಿ ರಚನೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಸಮ್ಮತಿ ಿ ನೀಲಗಿರಿಗೆ ಪರ್ಯಾಯವಾಗಿ ಬಿದಿರನ್ನು ಬೆಳೆಸಲು ಚಿಂತನೆ ಕೃಷಿ ಖಾತೆ ಸಚಿವ ಎನ್

ಶಿವಕುಮಾರ್ ಹೇಳಿದ್ದಾರೆ

ತಡೆಯಾಜ್ಜೆ ತೆರವು ಬಳಿಕ ತಕ್ಷಣವೇ ಅಗತ್ಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ರಾಜ್ಯದ ಪಾಲಿನ ನೀರು ಬಳಕೆ ಮಾಡಿಕೊಳ್ಳಲಾಗುವುದು ಎಂದರು ಈ ಬಗ್ಗೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಎಷ್ಲೇ ಹಣ ಖರ್ಚಾದರೂ ಪರವಾಗಿಲ್ಲ ಕಾಮಗಾರಿ ಪೂರ್ಣಗೊಳಿಸಲಾಗುವುದು

ಮಹದಾಯಿ ನ್ಯಾಯಾಧೀಕರಣದ ತೀರ್ಪಿನಿಂದ ರಾಜ್ಯಕ್ಕೆ ಅನ್ಯಾಯವಾಗಿದ್ದು

ತಜ್ಜರ ಜತೆ ಚರ್ಚೆ ನಡೆಸಿರುವ ಸರ್ಕಾರ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಪರಿತೀಲನೆ ನಡೆಸಿದೆ ಎಂದು ತಿಳಿಸಿದರು ಸದ್ದಕ್ಷೆ ಹೋರಾಟಗಾರರು ಜನರ ಅಭಿಪ್ರಾಯ ಮತ್ತು ನ್ಯಾಯಾಧೀಕರಣದ ತೀರ್ಪಿನಂತೆ ರಾಜ್ಜದ ಪಾಲಿನ ನೀರು ಬಳಕೆಗೆ ಸರ್ಕಾರ ಆದ್ಯತೆ ನೀಡಲಿದ್ದು ಆ ನಿಟ್ಟನಲ್ಲಿ ಎಲ್ಲ ಸಿದ್ಧತೆ ನಡೆಸಿದೆ ಎಂದು ಸಚಿವ ಡಿ

ಶಿವಕುಮಾರ್ ಸ್ಪಪ್ಪಪಡಿಸಿದರು ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನಗಳ ಕಾಲ ಭಾರೀ ಮಳೆ ಬೀಳುವ ಮನ್ನೂಚನೆ ಇದೆ ಈ ಸಂದರ್ಭದಲ್ಲಿ ಮಳೆ ಹಾನಿಗೆ ತುತ್ತಾಗುವ ಸಂದರ್ಭ ಇರುವುದರಿಂದ ತಗ್ಗು ಪ್ರದೇಶಗಳಲ್ಲಿರುವ ಸಾರ್ವಜನಿಕರು ಜಾಗರುಕತೆ ವಹಿಸುವಂತೆ ಮುಖ್ಖಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ ಮಳೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಟ್ಟು ನಿಟ್ಟನ ಕ್ರಮ ವಹಿಸಲು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ

ಸಚಿವ ಸಂಪುಟ ಸಭೆ ನಂತರ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಕೇಂದ್ರ ಹಣಕಾಸು ಖಾತೆ ಸಚಿವ ಅರುಣ್ ಜೇಟ್ಲ

ಹೆಚ್ಚಿನ ಸಕ್ಕರೆ ಸರಕನ್ನು ವಿದೇಶಗಳಿಗೆ ರಫ್ತು ಮಾಡಲು ಅಗತ್ಯ ಉತ್ತೇಜನ ಮತ್ತು ನೆರವು ನೀಡಲಾಗುವುದು

ಚಿಕ್ಕಬಳ್ಳಾಪುರ ಕೋಲಾರ ಸೇರಿದಂತೆ ಅತಿ ಕಡಿಮೆ ಮಳೆ ಬೀಳುವ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಇಕ್ರೇಲ್ ಮಾದರಿಯಲ್ಲಿ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸೊಳ್ಳುವ ಸಾಮೂಹಿಕ ಕೃಷಿ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಕೃಷಿ ಖಾತೆ ಸಚಿವ ಎನ್

ಚಿಕ್ಕಬಳ್ಳಾಪುರ ಜೆಲ್ಲೆ ಗೌರಿಬಿದನೂರು ತಾಲೂಕಿನ ವೀರಮ್ನಹಳ್ಳಿಯಲ್ಲಿ ನಿನ್ನೆ ರಾವೇ ಸುಗ್ಗಿ ಮತ್ತು ಕೃಷಿ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಬಹುತೇಕ ಪ್ರದೇಶದಲ್ಲಿ ನೀಲಗಿರಿ ಬೆಳೆಯಲಾಗಿದೆ ಇದು ಭೂಮಿಯಲ್ಲಿ ಹೆಚ್ಚನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ನೀಲಗಿರಿ ಬೆಳೆ ಅಂತರ್ಜಲ ಕುಸಿಯಲು ಪ್ರಮುಖ ಕಾರಣವಾಗಿದೆ ಆದ್ದರಿಂದ ನೀಲಗಿರಿಗೆ ಪರ್ಯಾಯವಾಗಿ ಬಿದಿರನ್ನು ಬೆಳೆಯಲು ರೈತರನ್ನು ಉತ್ತೇಜಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು

ಹೊಸದಿಲ್ಲಿಯಲ್ಲಿ ನಿನ್ನೆ ಧಾರವಾಡ ಸಂಸದ ಪ್ರಲ್ವಾದ ಜೋತಿ ನೇತೃತ್ವದ ನಿಯೋಗ ಕೇಂದ್ರ ಕೃಷಿ ಖಾತೆ ಸಚಿವ ರಾಧಾ ಮೋಹನಸಿಂಗ್ ಅವರನ್ನು ಭೇಟ ಮಾಡಿದಾಗ ಅವರು ಈ ಭರವಸೆ ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಚಿಕ್ಕಬಳ್ಳಾಪುರ ಬೆಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಅಂಗವಾಗಿ ವಿವಿಧ ಕಾರ್ಯತ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಬೆಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಭಾಸ್ಕರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಈ ಯೋಜನೆಯು ಅಸಂಘಟಿತ ವಲಯದವರಿಗೆ ಅನೂಕೂಲ ಕಲ್ಪಿಸಲು ಜಾರಿ ಮಾಡಲಾಗಿದೆ

ಆದರೆ ಬ್ಯಾಂಕ್ ಬಾತೆಯೊಂದಿಗೆ ಆಧಾರ್ ಜೋಡಿಸುವುದು ಅಸಂವಿಧಾನಿಕ ಎಂದು ತಿಳಿಸಿದೆ ಆಧಾರ್ ಯೋಜನೆಯ ಸಿಂಧುತ್ವ ಕುರಿತು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಕ ಪೀಠದ ಪರವಾಗಿ ನಿನ್ನೆ ಈ ತೀರ್ಮ ಪ್ರಕಟಿಸದ ನ್ಯಾಯಮೂರ್ತಿ ಎ

ಆದಾಯ ತೆರಿಗೆ ಸಲ್ಲಿಕೆ ಮತ್ತು ಪ್ಯಾನ್ ಸಂಚ್ಹೆ ನೀಡಲು ಆಧಾರ್ ಕಡ್ಡಾಯದ ಸಿಂಧುತ್ವವನ್ನು ಎತ್ತಿ ಹಿಡಿದಿದ್ದಾರೆ ಆದರೆ ಎದ್ಕಾರ್ಥಿಗಳ ಶಾಲಾ ಪ್ರವೇಶಾತಿ ಹಾಗೂ ಇತರ ವೃತ್ತಿಪರ ವ್ಯಾಸಂಗ ಪ್ರವೇಶಾತಿ ಮೊಬೈಲ್ ದೂರವಾಣಿ ಸೇವೆಗಳಗೆ ಆಧಾರ್ ಕಡ್ಡಾಯವಲ್ಲ ಎಂದಿದ್ದಾರೆ

ಆಧಾರ್ ಸಂಖ್ಯೆ ಒಳಗೊಳ್ಳುವ ಖಾಸಗಿ ಮಾಹಿತಿ ಸಂರಕ್ಷಣೆಗೆ ಶೀಘ್ರ ತ್ರಮ ಜರುಗಿಸಬೇಕು ಎಂದು ಸೂಚಿಸಿರುವ ಪೀಠ ಅಕ್ರಮ ವಲಸಿಗರು ಆಧಾರ್ ಪಡೆಯುವಂತಿಲ್ಲ ಎಂದು ತಿಳಿಸಿದೆ ಆಧಾರ್ ಒಂದು ವಿಶಿಷ್ಟ ವ್ಯವಸ್ಥೆಯಾಗಿದ್ದು ಅತ್ಯುತ್ತಮ ವ್ಯವಸ್ಥೆಯಾಗುವ ಬದಲು ವಿಶಿಷ್ಟವಾಗಿಯೇ ಮುಂದುವರೆಯುವುದು ಅಗತ್ಯ ಎಂದು ಪೀಠ ತಿಳಿಸಿದೆ ಆಧಾರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸಾಂವಿಧಾನ ಪೀಠವು ಕಳೆದ ಮೇ ತಿಂಗಳನಲ್ಲಿ ಈ ತೀರ್ಪನ್ನು ಕಾಯ್ದಿರಿಸಿತ್ತು

ಅಲ್ಲದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬಡ್ತಿ ಮೀಸಲಾತಿ ನಿಗದಿಪಡಿಸುವಾಗ ಈ ಸಮುದಾಯಗಳ ಒಟ್ಟು ಜನಸಂಖ್ಯೆಯನ್ನು ಪರಿಗಣಿಸಬೇಕೆಂಬ ಕೇಂದ್ರ ಸರ್ಕಾರದ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಕೊನೆಯಲ್ಲಿ ಮತ್ತೊಮ್ಬೆ ಮುಖ್ಯಾಂಶಗಳು ಿ ಮಹದಾಯಿ ನ್ಯಾಯಾಧೀಕರಣದ ತೀರ್ಪಿನಿಂದ ರಾಜ್ಯಕ್ಷೆ ಅನ್ಯಾಯ ತಜ್ಞರ ಜತೆ ಚರ್ಚೆ ನಡೆಸಿ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಪರಿಶೀಲನೆ ್ಲಿ ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನಗಳ ಕಾಲ ಭಾರೀ ಮಳೆ ಬೀಳುವ ಮನ್ನೂಚನೆ ತಗ್ಗು ಪ್ರದೇಶಗಳಲ್ಲಿರುವ ಸಾರ್ವಜನಿಕರಿಗೆ ಮುನ್ನೆಚರಿಕೆ ಿ ಸಕ್ಕರೆ ಉತ್ವಾದನೆಯ ನಿರ್ವಹಣೆಗಾಗಿ ಸಮಗ್ರ ನೀತಿ ರಚನೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಸಮ್ಮತಿ ಿ ನೀಲಗಿರಿಗೆ ಪರ್ಯಾಯವಾಗಿ ಬಿದಿರನ್ನು ಬೆಳೆಸಲು ಚಿಂತನೆ ಕೃಷಿ ಖಾತೆ ಸಚಿವ ಶಿವಶೆಂಕರರೆಡ್ಡಿ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು